ವಿಜಯ್ ದಿವಸದ ಅಂಗವಾಗಿ ದೇಶದ ವಿವಿಧ ಭಾಗಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ನಿಕೊಳ್ಳಲಾಗಿದೆ ನವದೆಹಲಿಯ ರಾಷ್ಷೀಯ ಯುದ್ದ ಸ್ನಾರಕ ಬಳಿ ಪ್ರಧಾನ ಸಮಾರಂಭ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ ರಾಷ್ಷೀಯ ಯುದ್ದ ಸ್ನಾರಕದ ಶಾಕ್ಷತ ಜ್ಲೋತಿಯಿಂದ ನಾಲ್ಲು ವಿಜಯ ಜ್ಲೋತಿಗಳನ್ನು ಬೆಳಗಿಸಲಾಗುವುದು

ಪ್ರಧಾನಮಂತ್ರಿಗಳು ರಕ್ಷಣಾ ಸಿಬ್ಲಂದಿ ಮುಖ್ಚಸ್ಟರು ಮತ್ತು ಮೂರು ಸಶಸ್ತಪಡೆಗಳ ಮುಖ್ಚಸ್ಟರು ರಾಷ್ಷೀಯ ಯುದ್ದ ಸ್ಥಾರಕದಲ್ಲಿ ಹುತಾತ್ನ ಯೋಧರಿಗೆ ಮಪ್ಷನಮನ ಸಲ್ಲಿಸಲಿದ್ದಾರೆ ದೇಶಾದ್ಯಂತ ವಿವಿಧ ಕಾರ್ಕ್ರಮಗಳನ್ನು ಆಯೋಜಿಸಲಾಗಿದ್ದು ಯುದ್ದದಲ್ಲಿ ಪಾಲ್ಗೊಂಡ ಹಿರಿಯ ಯೋಧರು ಮತ್ತು ವೀರವನಿತೆಯನ್ನು ಸನ್ಮಾನಿಸಲಾಗುವುದು ಬ್ಯಾಂಡ್ ಸಂಗೀತ ಉಪನ್ಯಾಸಗಳು ಶೌರ್ಯವನ್ನು ಪ್ರತಿಬಿಂಬಿಸುವ ಪ್ರದರ್ಶನಗಳು ಯುದ್ಯೋಪಕರಣಗಳ ಪ್ರದರ್ಶನ ಚಲನಚಿತ್ರೋತ್ಸವ ಸಾಹಸ ಚಟುವಟಿಕೆಗಳನ್ನು ಸಹ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ವಿಜಯ್ ದಿವಸ ಸಮಾರಂಭವನ್ನು ಇಂದು ಬೆಳಗ್ಗೆ ಬೆಂಗಳೂರಿನಲ್ಲಿ ಹಮ್ಸಿಕೊಳ್ಳಲಾಗಿದೆ ಇಂದಿರಾ ಗಾಂಧಿ ಸಂಗೀತ ಕಾರಂಜಿ ಉದ್ಯಾನವನದಲ್ಲಿರುವ ರಾಷ್ಟೀಯ ಮಿಲಿಟರಿ ಸ್ಥಾರಕದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಹುತಾತ್ಮ ಯೋಧರಿಗೆ ಗೌರವ ಸಮರ್ಪಣೆ ಮಾಡಲಿದ್ದಾರೆ ಬಳಿಕ ಮುಖ್ಯಮಂತ್ರಿಗಳು ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ

ಧರ್ಮದ ಹೆಸರಿನಲ್ಲಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಬಾಂಗ್ಲಾ ದೇಶದ ಪ್ರಧಾನಿ ಶೇಕ್ ಹಸೀನಾ ಹೇಳಿದ್ದಾರೆ

ಮುಸ್ಲಿಂ ಸಮುದಾಯವನ್ನು ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದ್ದು

ಬಾಂಗ್ಲಾದೇಶದ ವಿಜಯಕ್ಕೆ ಹಿಂದೂ ಮುಸ್ಲಿಂ ತ್ರೈಸ್ತರು ಬೌದ್ಧರು ಸೇರಿದಂತೆ ಎಲ್ಲರೂ ರಕ್ತ ಪರಿಸಿದ್ದಾರೆ ಬಾಂಗ್ಲಾದೇಶ ಆಧ್ಯಾತ್ಮ ಮತ್ತು ಬಹು ಧರ್ಮಗಳ ಪಾರಂಪರಿಕ ತಾಣವಾಗಿದೆ ಎಂದು ಶೇಕ್ಹಸೀನಾ ಅಭಿಪ್ರಾಯಪಟ್ಟರು

ಸಹಭಾಗಿತ್ವವನ್ನು ಹೊಂದಿರಬೇಕು ಭಾರತವನ್ನು ಪ್ರಪಂಚ ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ನೋಡುವ ಸಮಯ ಇದಾಗಿದೆ ಈ ಅವಕಾಶವನ್ನು ನಾವು ಸದುಪಯೋಗ ಪಡೆದುಕೊಳ್ಳಬೇಕಿದೆ ಎಂದು ಹೇಳಿದ್ದಾರೆ ಆತ್ನಿರ್ಭರ್ ಭಾರತ್ ನಮ್ಮ ಮಂತ್ರ ನಮ್ಮ ಸ್ಪೂರ್ತಿ ನಮ್ಮ ಗುರಿಯಾಗಿದೆ ಇದನ್ನು ಸಾಕಾರಗೊಳಿಸುವುದು ನಮ್ನೆಲ್ಲರ ಕರ್ತಮ್ಮವಾಗಿದೆ ನಾವು ತಂತ್ರಜ್ವಾನ ಆಧುನಿಕ ಉಪಕರಣಗಳನ್ನು ಆಮದು ಮಾಡಿಕೊಳ್ಳಬೇಕು ಇವು ಕೆಲಸವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತವೆ ಉತ್ತಮ ಗುಣಮಟ್ಟದ ಉತ್ತಮ ಉತ್ಪಾದಕತೆಯ ಮಾನದಂಡಗಳನ್ನು ಮತ್ತು ಭಾರತದಲ್ಲಿ ಸ್ಪರ್ಧಾತ್ಕ ಉತ್ಪಾದನೆ ಹೆಚ್ಚಿಸಲು ಸಹ ನೆರವಾಗುತ್ತವೆ ಎಂದು ಗೋಯಲ್ ಹೇಳಿದ್ದಾರೆ ಮಾಜಿ ಸಚಿವೆ ರೇಣುಕಾ ರಾಜೇಂದ್ರ ಬೆಂಗಳೂರಿನಲ್ಲಿ ನಿನ್ನೆ ನಿಧನರಾದರು ವಯೋಸಹಜ ಅನಾರೋಗ್ದದಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು

ಕ್ರೀಡೆ ಮತ್ತು ಯುವಜನ ಸೇವೆ ಹಾಗೂ ಸಣ್ಣ ಕೈಗಾರಿಕಾ ಖಾತೆಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರೈತಪರ ಸಂಘಟನೆಗಳು ನಡೆಸುತ್ತಿರುವ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅರ್ಹ ರೈತ ಸಂಘಟನೆಗಳೊಂದಿಗೆ ಸಮಾಲೋಚನೆ ನಡೆಸಿ ಮುಕ್ತ ಮನಸ್ಸಿನಿಂದ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆರೈತರ ಉತ್ತನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಸುವುದು ಆಡಳಿತಾತ್ಕಕ ನಿರ್ಧಾರವಾಗಿದ್ದು ಇದು ಮುಂದುವರೆಯಲಿದೆ ಎಂದು ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಉತ್ತರ ಪ್ರದೇಶದ ಭಾರತೀಯ ಕಿಸಾನ್ ಸಂಘದ ಸದಸ್ಥರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರು ನೂತನ ಕೃಷಿ ಸುಧಾರಣಾ ಕಾನೂನುಗಳು ರೈತ ಪರವಾಗಿದ್ದು ಇದರಿಂದ ರೈತ ಸಮೂಹಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ನರೇಂದ್ರ ಸಿಂಗ್ ತೋಮರ್ ಕೃಷಿ ಸುಧಾರಣಾ ಕಾನೂನುಗಳು ರೈತರ ಪರವಾಗಿದ್ದು ಯಾವುದೇ ಕಾರಣಕ್ಕೂ ಇವುಗಳನ್ನು ಹಿಂಪಡೆಯುವುದಿಲ್ಲ ಎಂದು ಸ್ವಷ್ಟವಾಗಿ ಹೇಳಿದ್ದಾರೆ ಎಪಿಎಂಸಿಗಳಲ್ಲಿ ರೈತರ ಹಿತ ಕಾಪಾಡಲು ಪಂಚಾಯತ್ಗಳ ಮುಖಂಡರಿಗೆ ಉಸ್ತುವಾರಿ ನೀಡುವ ಕುರಿತು ಸಲಹೆ ಕೇಳಿ ಬಂದಿದ್ದು ಈ ಕುರಿತು ಪರಿಶೀಲಿಸಲಾಗುವುದು ಎಂದು ಸಹ ತೋಮರ್ ಸ್ಪಷ್ಟಪಡಿಸಿದರು

ದೇಶದ ಪ್ರತಿಯೊಂದು ಗ್ರಾಮಗಳನ್ನು ಡಿಜಿಟಲ್ ಹಣಕಾಸು ವ್ಯವಸ್ಥೆಗೆ ಸೇರ್ಪಡೆ ಮಾಡುವ ಅಂಗವಾಗಿ ಈ ಆಫ್ ಬಿಡುಗಡೆ ಮಾಡಲಾಗಿದೆ ಡಾಕ್ ಪೇ ಎಂಬುದು ಕೇವಲ ಡಿಜಿಟಲ್ ಪಾವತಿ ಆಫ್ ಮಾತ್ರ ಆಗಿರದೇ ಸಮಾಜದ ವಿವಿಧ ವಲಯಗಳ ಹಣಕಾಸು ಅವಕ್ಕಕತೆಗಳನ್ನು ಪೂರೈಸಲು ರಾಷ್ಲಾದ್ಯಂತ ಇರುವ ನಂಬಿಕಸ್ನ ಅಂಜೆ ಜಾಲದ ಮೂಲಕ ಭಾರತೀಯ ಅಂಜೆ ಇಲಾಖೆ ಮತ್ತು ಐಪಿಪಿಐಿ ಒದಗಿಸುವ ಡಿಜೆಟಲ್ ಹಣಕಾಸು ಮತ್ತು ಬ್ಲಾಂಕಿಂಗ್ ಸೇವೆಗಳ ಸಮೂಹವಾಗಿದೆ

ಎಇಪಿಎಸ್ ಮೂಲಕ ಬ್ಬಾಂಕ್ ವ್ಚವಹಾರಗಳಿಂದ ದೂರ ಉಳಿದವರಿಗೆ ಮನೆ ಬಾಗಿಲಿಗೆ ಹಣಕಾಸು ವ್ಚವಹಾರ ಒದಗಿಸುವ ಮೂಲಕ ಆರ್ಥಿಕ ಸಬಲೀಕರಣಕ್ಕೆ ನಾಂದಿ ಹಾಡಿದೆ ಎಂದು ಹೇಳಿದ್ದಾರೆ ಡಾಕ್ ಪೇ ಸೇರ್ಪಡೆಯಿಂದ ಭಾರತೀಯ ಅಂಜೆ ಸೇವೆಗೆ ಮತ್ತಷ್ಟು ಪುಷ್ಟಿ ದೊರೆತಿದೆ ಎಂದು ಅವರು ಹೇಳಿದ್ದಾರೆ ಈ ನೂತನ ಆ್ವಪ್ ಮೂಲಕ ಜನರು ಸುಲಭವಾಗಿ ಹಣ ವರ್ಗಾವಣೆ ಮಾಡಬಹುದು ಅಷ್ಟೇ ಅಲ್ಲ

ಐಸಿಸಿ ತನ್ನ ಪರಿಷ್ಟತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ

ಆಕ್ಲೆಂಡ್ನ ಈಡನ್ ಪಾರ್ಕ್ ಹ್ಚಾಮಿಲ್ವನ್ನ ಸೆಡಾನ್ ಪಾರ್ಕ್ ಟೌರಂಗಾದ ಬೇ ಓವಲ್ ವೆಲ್ಲಿಂಗ್ಟನ್ನ ಬೇಒನ್ ರಿಸರ್ವ್ ಕ್ರೈಸ್ಟ್ಚರ್ಚ್ನ ಹೆಗ್ಗೆ ಓವಲ್ ಮತ್ತು ಡುನೆಡಿನ್ ವಿಶ್ವವಿದ್ದಾಲಯ ಓವಲ್ನಲ್ಲಿ ಪಂದ್ಯಗಳು ನಡೆಯಲಿವೆ ಆತಿಥೇಯ ನ್ನೂಜಿಲೆಂಡ್ ಆಸ್ವೇಲಿಯಾ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಈಗಾಗಲೇ ಪಂದ್ವಾವಳಿಗೆ ಅರ್ಹತೆ ಪಡೆದಿದೆ ಉಳಿದ ಮೂರು ತಂಡಗಳನ್ನು ಐಸಿಸಿ ಅರ್ಹತಾ ಪಂದ್ಯಾವಳಿಯ ಮೂಲಕ ಆಯ್ತೆ ಮಾಡಲಾಗುತ್ತದೆ